ರಾಜ್ಯ ಸರ್ಕಾರಿ ನೌಕರರಿಗೆ ಶೇ

ಮಕನೀರು ಸಂಗ್ರಹಣೆಗೆ ಉತ್ತೇಜನ ನೀಡಲು ತೆರಿಗೆ ರಿಯಾಯಿತಿ ಕ್ರಮ ಕಂದಾಯ ಸಚಿವ ಆರ್

ಎಸ್ ಯಡಿಯೂರಪ್ಪ ಆದೇಶ ಹೊರಡಿಸಿದ್ದಾರೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗಗಳ ವೇತನ ತ್ರೇಣಿಯನ್ನು ರಾಘವೇಂದ್ರ ದಿರಾದ್ಧರ್ ವರದಿಯನ್ವಯ ತಕ್ಷಣ ಜಾರಿಗೆ ತರುವಂತೆ ಆದೇಶದಲ್ಲಿ ಹೇಳಲಾಗಿದೆ

ರಾಘವೇಂದ್ರ ದಿರಾದ್ಧರ್ ವರದಿಯಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವೇತನ ಶ್ರೇಣಿಗಳನ್ನು ಹೆಚ್ಚಿಸುವಂತೆ ಮಾಡಿರುವ ಎಲ್ಲಾ ಶಿಫಾರಸುಗಳನ್ನು ರಾಜ್ಯ ಸರ್ಕಾರ ಅಂಗೀಕರಿಸಿರುತ್ತದೆ ಎಂದು ಆದೇಶದಲ್ಲಿ ಹೇಳಲಾಗಿದೆ

ಗಳನ್ನು ಮಂಜೂರು ಮಾಡಿದೆ

ಅದಕ್ಕೆ ಒಪ್ಪಿದ್ದ ಮುಖ್ಯಮಂತ್ರಿ ಈ ಸಂಬಂಧ ಪ್ರಸ್ತಾಪ ಸಲ್ಲಿಸುವಂತೆ ಅರ್ಥಿಕ ಇಲಾಖೆಗೆ ಸೂಚನೆ ನೀಡಿದ್ದರು

ಹೆಚ್ಚುವರಿ ಹಣವನ್ನು ರಾಜ್ಣ ವಿಪತ್ತು ಪರಿಹಾರ ನಿಧಿಯಿಂದ ಭರಿಸಲಾಗುವುದು ಎಂದು ಆದೇತದಲ್ಲಿ ತಿಳಿಸಲಾಗಿದೆ ಈ ಕ್ರಮದಿಂದ ನೇಕಾರರಲ್ಲಿ ನಿರಾಳ ಭಾವ ಮೂಡಿದೆ ಎಂದು ಬೆಳಗಾವಿ ಜಿಲ್ಲಾ ಕನ್ನಡ ಸಂಘಟೆಗಳ ಕ್ರಿಯಾ ಸಮಿತಿ ಸಂತಸ ವ್ಯಕ್ಷಪಡಿಸಿದೆ ನೆರೆ ಹಾವಳಿಯಿಂದ ರಾಮದುರ್ಗ ಹಲಗತ್ತಿ ಮನಿಹಾಳ ಸುರೇಬಾನ ಸವದತ್ತಿ ಮುನವಳ್ಳ ಮೊದಲಾದ ಕಡೆಯ ಸಾವಿರಾರು ನೇಕಾರರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದರು

ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ನಿರ್ದೇಶಕ ಮಂಡಳಿ ಸಭೆಯಲ್ಲಿ ಮಾತನಾಡಿದ ಅವರು ನೀರು ಪೂರ್ನೆಕೆಯಲ್ಲಿ ಶೇ

ಇದನ್ನು ತಡೆಯಬೇಕು

ಇದೇ ಸಭೆಯಲ್ಲಿ ದೆಳ್ಳಂದೂರು ಕೆರೆ ಕಾಮಗಾರಿಯನ್ನು ಜುಲೈ ತಿಂಗಳೊಳಗೆ ಮುಗಿಸಿ ಈ ಬಾರಿ ನೊರೆ ಬಾರದಂತೆ ನೋಡಿಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸಚಿವರು ಸೂಚಿಸಿದರು

ಪಿ

ಕಾವೇತಿ ಮತ್ತಿತರರು ಹಾಜರಿದ್ದರು

ರಾಜ್ಞದಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿದ್ದು ಕೆರೆಗಳು ತುಂಬಿರುವುದು ಸಂತಸದ ಸಂಗತಿ ಪರಿಸರಕ್ಕೆ ಮಾರಕವಾಗಿರುವ ನೀಲಗಿರಿ ಮರಗಳನ್ನು ತೆರವು ಮಾಡಲು ಕಟ್ಟುನಿಟ್ಟನ ಕ್ರಮಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಗೆ ಸೂಚಿಸಲಾಗಿದೆ ಎಂದರು ಜಿಲ್ಲಾವಾರು ಸಂಗ್ರಹವಾಗುವ ಮುದ್ಧಾಂಕ ಶುಲ್ಲದ ಹಣವನ್ನು ಆಯಾ ಜಿಲ್ಲೆಗಳ ಅಭಿವೃದ್ಧಿಗೆ ಬಳಸುವ ಕುರಿತು ಚಿಂತನೆ ನಡೆಸಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಸಚಿವರು ತಿಳಿಸಿದರು

ಸ್ವಚ್ಲತೆ ಕುಡಿಯುವ ನೀರು ಬೀದಿ ದೀಪ ನಿರ್ವಹಣೆ ಇನ್ನಿತರ ಮೂಲ ಸೌಕರ್ಯಗಳ ಅಭಿವೃದ್ಧಿಯನ್ನು ಈ ಪುರಸ್ಕಾರಕ್ಕೆ ಪರಿಗಣಿಸಲಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಹಿರಿಯ ನಾಗರಿಕರು ಹಾಗೂ ಮಹಿಳೆಯರಿಗೆ ಸರ್ಕಾರದ ಯೋಜನೆಗಳನ್ನು ಸಕಾಲದಲ್ಲಿ ತಲುಪಿಸಿರುವುದನ್ನು ಮೌಲ್ಡಮಾಪನ ಸಮಿತಿ ಕಂಡುಕೊಂಡಿದೆ ಮೆನ್ನದೆಟ್ಟು ಪಂಚಾಯತ್ ಪ್ರಕೃತಿ ವಿಕೋಪ ನಿರ್ವಹಣೆಗೆ ತೆಗೆದುಕೊಂಡ ಕ್ರಮಗಳು ಮತ್ತು ಸಂಪನ್ನೂಲ ವೃದ್ದಿಗೆ ಜಾರಿ ಮಾಡಿದ ನೂತನ ಆವಿಷ್ಕಾರಗಳು ಕೂಡಾ ಪುರಸ್ಕಾರ ಪಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಪಂಚಾಯತ್ ರಾಜ್ ಸಂಸ್ಥೆಗಳ ಉತ್ತಮ ಆಡಳಿತವನ್ನು ಪ್ರೋತ್ಲಾಹಿಸುವುದಕ್ಕಾಗಿ ಈ ಪುರಸ್ಕಾರ ನೀಡಲಾಗುತ್ತಿದೆ ಪುರಸ್ತಾರ ನಗದು ಬಹುಮಾನವನ್ನು ಒಳಗೊಂಡಿದ್ದು

ಶ್ರೀನಿವಾಸ ಅವರು ಅಸಮರ್ಥರಾಗಿದ್ದು ಅವರನ್ನು ಅಮಾನತುಗೊಳಿಸಬೇಕೆಂದು ಒಂಬತ್ತು ಮಾಹಿತಿ ಆಯುಕ್ತರು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ ಈ ಕುರಿತು ಸುದ್ವಿಗೋಷ್ನಿಯಲ್ಲಿ ಮಾತನಾಡಿದ ಮಾಹಿತಿ ಆಯುಕ್ತರಾದ ಎನ್ ಪಿ

ಪಿ ಸುಧಾಮ್ ದಾಸ್ ಮತ್ತಿತರರು ಮಾಹಿತಿ ಆಯುಕ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮುಖ್ಯ ಮಾಹಿತಿ ಆಯುಕ್ತರು ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿರುವುದಾಗಿ ಆರೋಪಿಸಿದರು ಮಾಹಿತಿ ಹಕ್ಕನ ರಾಷ್ಟೀಯ ಸಮಾವೇಶದ ಬಗ್ಗೆ ತಿಳಿಸದೇ ತಾವೊಬ್ಬರೇ ಅದರಲ್ಲಿ ಹಾಜರಾದರು ಎಂದು ಅವರು ಟೀಕಿಸಿದರು

ಕಳೆದ ವರ್ಷ ದೇಶದಲ್ಲೇ ಪ್ರಥಮ ಬಾರಿ ವಿನೂತನ ತಂತ್ರಜ್ಞಾನ ಬಳಸಿಕೊಂಡು ಬೆರಳು ಮುದ್ರೆಯಿಂದ ಅಪರಾಧ ಪ್ರಕರಣ ಪತ್ತೆ ಪಟ್ಟಿದ್ದ ಸಾಧನೆಗೆ ಸೋಮಶೇಖರ್ ರಾಷ್ಟಮಟ್ಟದಲ್ಲಿ ಪ್ರಥಮಸ್ಥಾನ ಪಡೆದುಕೊಂಡಿದ್ದರು

ರಸ್ತೆ ಹದಗೆಟ್ಟರುವುದರಿಂದ ಅಪಘಾತಗಳು ಹೆಚ್ಚಾಗಿವೆ ಈ ದಿಸೆಯಲ್ಲಿ ಕೂಡಲೇ ರಸ್ತೆ ಕಾಮಗಾರಿ ಆರಂಭಿಸುವಂತೆ ಆಗ್ರಹಿಸಿ ದೊಡ್ಡಬಳ್ಳಾಪುರದಲ್ಲಿ ಜೆಡಿಎಸ್ ಕಾರ್ಕಕರ್ತರು ರಸ್ತೆ ತಡೆ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು

ರಾಜ್ವದ ಬಹುತೇಕ ಪ್ರದೇಶಗಳಲ್ಲಿ ಮಳೆಯಾಗಿದೆ

ಮೀ ವೇಗದಲ್ಲಿ ಗಾಳಿ ಬೀಸುತ್ತಿದ್ದು ಇನ್ನೆರಡು ದಿನಗಳ ಕಾಲ ನೀರಿಗಿಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆ ನೀಡಲಾಗಿದೆ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿದ್ದು